ಪತ್ತೆ

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆವರು ಇಂದು ಪ್ರಧಾನ ಭಾಷಣ ಮಾಡಲಿದ್ದಾರೆ

ಉತ್ತಮ ಭವಿಷ್ಣ ನಿರ್ಮಾಣ ಈ ವರ್ಷದ ಸಮಾವೇಶದ ಘೋಷವಾಕ್ತವಾಗಿದೆ

ಭಾರತ ಆಮೆಂಕ ಸಪಕಾರ ಮತ್ತು ಉಭಯ ರಾಷ್ಟಗಳ ಭವಿಷ್ಯದ ಸಂಬಂಧ ಕುರಿತು ಸಮಾವೇಶದಲ್ಲಿ ಚರ್ಚೆ ನಡೆಯಲಿದೆ

ಉದ್ದಮ ಮತ್ತು ಸಾಮಾಜಿಕ ರಂಗದ ಉನ್ನತ ನಾಯಕರು ರಾಷ್ಟೀಯ ಮಟ್ಟದ ನಾಯಕರು ಸಮಾವೇಶದಲ್ಲಿ ಪಾಲ್ಗೊಂಡಿದ್ದಾರೆ ವಿದೇಶಾಂಗ ವ್ನವಹಾರಗಳ ಸಚಿವ ಎಸ್ ಜೈಶಂಕರ್ ಆಮೆರಿಕ ಎದೇಶಾಂಗ ಕಾರ್ಯದರ್ಶಿ ಮೈಕ್ ಮೋಂಪಿಯೊ ವರ್ಜೀನಿಯಾ ಸೆನಬರ್ ಮಾರ್ಕ್ ವಾರ್ನರ್ ವಿಶ್ವಸಂಸ್ಟೆಯ ಅಮೆರಿಕ ಮಾಜಿ ಕಾರ್ಯದರ್ಶಿ ನಿಕಿ ಹೇಲೆ ಸೇರಿದಂತೆ ಪಲವು ಗಣ್ಣರು ಪಾಲ್ಗೊಳ್ಳಲಿದ್ದಾರೆ ದೇಶದಲ್ಲಿ ಕೊರೋನಾ ಸಾಂಕ್ರಾಮಿಕ ರೋಗ ಕಾಣಿಸಿಕೊಂಡ ನಂತರ ಅರ್ಥವ್ನವಸ್ಸೆಯ ರಚನಾತ್ಸಕ ಸುಧಾರಣೆಗೆ ಕೇಂದ್ರ ಸರ್ಕಾರ ನಿರಂತರ ಪ್ರಯತ್ನಗಳನ್ನು ಮಾಡುತ್ತಾ ಬಂದಿದೆ ಎಂದು ಪಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ತಿಳಿಸಿದ್ದಾರೆ ದೆಪಲಿಯಲ್ಲಿ ನನ್ನೆ ಆಮೆರಿಕ ಭಾರತ ಉದ್ದಮ ಮಂಡಳಿ ವಾಸ್ತವಿಕ ಸಮಾವೇಶ ಉದ್ದೇಶಿಸಿ ಮಾತನಾಡಿದ ಅವರು ಕೃಷಿ ಮತ್ತು ಇತರೆ ಪ್ರಮುಖ ವಲಯಗಳಲ್ಲಿ ಬ್ರಪತ್ ಸುಧಾರಣೆಗಳನ್ನು ತರಲಾಗಿದೆ ದೇಶದ ಆರ್ಥವ್ಯವಸ್ತೆಯ ರಚನಾತ್ಮಕ ಸುಧಾರಣೆಗೆ ಇವು ಪೂರಕವಾಗಿವೆ ಎಂದರು ಲಾಕ್ಡೌನ್ ತೆರವಿನ ನಂತರ ದೇಶದಲ್ಲಿ ಡಿಜಿಟಲ್ ಬ್ಯಾಂಕಿಂಗ್ ಮಹವಾಟು ಗಣನೀಯ ಪ್ರಮಾಣದಲ್ಲಿ ಹೆಚ್ಚಾಗಿದೆ ಅರ್ಥವ್ಯವಸ್ಲೆಯ ತ್ವರಿತ ಚೇತರಿಕೆಗೆ ಸ್ಲಿರ ಮತ್ತು ಪಾರದರ್ಶಕ ನೀತಿಗಳನ್ನು ಖಾತರಿ ಪಡಿಸಲಾಗಿದೆ ಎಂದು ಸಚಿವರು ತಿಳಿಸಿದರು ಮೋದಿ ನಾಯಕತ್ವದಲ್ಲಿ ಪಣಕಾಸು ಸೇರ್ಪಡೆ ಕಾರ್ಯಕ್ರಮಗಳಿಗೆ ಆದ್ದತೆಯ ಗಮನ ನೀಡಲಾಗಿದೆ ಎಂದು ಅವರು ತಿಳಿಸಿದರು

ಸಾಲ ಸೌಲಭ್ಯ ಮತ್ತು ಉತ್ತೇಜನ ನೀತಿಗಳಿಗೆ ಕೇಂದ್ರ ಸರ್ಕಾರ ಆದ್ಯತೆ ಗಮನ ನೀಡಿದೆ ಎಂದರು ಕೊರೋನಾ ಸಾಂಕ್ರಾಮಿಕ ರೋಗವನ್ನು ಶಡೆಗಬ್ಲುವಲ್ಲಿ ಭಾರತ ಉತ್ತಮವಾಗಿ ಕಾರ್ಯ ನಿರ್ವಹಿಸುತ್ತಿದೆ ಚೇತರಿಕೆ ದರ ಗಣನೀಯವಾಗಿ ಸುಧಾರಣೆ ಕಾಣುತ್ತಿದ್ದು ಸಾವಿನ ಪ್ರಮಾಣ ನಿರಂತರ ಇಳಿಕೆ ಕಾಣುತ್ತಿದೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ ದೆಹಲಿಯಲ್ಲಿ ನಿನ್ನೆ ಮಾಧ್ವಮಗಳಗೆ ವರ ನೀಡಿದ ಆರೋಗ್ನ ಮತ್ತು ಕುಟುಂಬ ಕಲ್ನಾಣ ಸಚಿವಾಲಯ

ಶ್ರೀರಾಮುಲು ಹೇಳದ್ದಾರೆ ಈ ಕುರಿತು ಟ್ವೀಟ್ ಮಾಡಿರುವ ಅವರು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರ ಅಧ್ಯಕ್ಷತೆಯಲ್ಲಿ ಬೆಂಗಳೂರಿನಲ್ಲಿ ನಡೆದ ಸಭೆಯಲ್ಲಿ ಈ ಶೀರ್ಮಾನ ಕೈಗೊಳ್ಳಲಾಗಿದೆ ಖಾಸಗಿ ಆಯುಷ್ ವೈದ್ಯರ ಬೇಡಿಕೆಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಸೂಕ್ತ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ತಿಳಿದ್ದಾರೆ

ಕರ್ನಾಟಕದ ಯಾವುದೇ ಭಾಗದಲ್ಲಿ ಮತ್ತೆ ಲಾಕ್ಡೌನ್ ಘೋಷಿಸುವ ಪ್ರಕ್ಷೆಯೇ ಇಲ್ಲ ರಾಜ್ಯದಲ್ಲಿ ಆರ್ಥಿಕ ಚಟುವಟಿಗಳು ನಡೆಯದಿದ್ದರೆ ಜನಜೀವನಕ್ಕೆ ಕಷ್ಷವಾಗಲಿದೆ ಸಾರ್ವಜನಿಕರು ಮುಂಜಾಗ್ರತೆ ವಹಿಸಿ ಕೊರೋನಾ ನಿಯಂತ್ರಣಕ್ಕೆ ಮುಂದಾಗಜೇಕು ಎಂದು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ರಾಜ್ಯದ ಜನತೆಗೆ ಮನವಿ ಮಾಡಿದ್ದಾರೆ

ಆಕಾಶವಾಣಿಯ ವೆಬ್ಸೈಟ್ ನ್ನೂಸ್ ಆನ್ ಏರ್ ಡಾಟ್ ಕಾಮ್ ಮತ್ತು ಯೂಟ್ಲೂಬ್ ಜಾನಲ್ ನ್ಲೂಸ್ ಆನ್ ಏರ್ ಅಫೀಷಿಯಲ್ ನಲ್ಲೂ ಕಾರ್ಯಕ್ರಮ ವೀಕ್ಷಿಸಬಹುದು

ಈ ಪ್ರಯಾಣದಲ್ಲಿ ದೇಶವು ಉತ್ತಮ ಸ್ಥಿತಿಗೆ ತಲುಪಲಿದೆ ಎಂದು ನೀತಿ ಆಯೋಗದ ಸದಸ್ನ ಡಾ

ಪಾಲ್ ತಿಳಿಸಿದ್ದಾರೆ ಕೊರೋನಾ ಸಾಂಕಾಮಿಕ ರೋಗ ಗುಣಪಡಿಸಲು ದೇಶದ ಜನತೆ ಮತ್ತು ಅಂತಾರಾಷ್ಟೀಯ ಸಮುದಾಯ ಭಾರತದ ಲಿಕಿಯನ್ನೇ ಬಳಸುವಂತಾಗಲು ಕೇಂದ್ರ ಸರ್ಕಾರ ಎಲ್ಲಾ ಅಗತ್ನ ಕ್ರಮಗಳನ್ನು ಕೈಗೊಳ್ಳಲಿದೆ ಎಂದರು ದೆಹಲಿಯಲ್ಲಿ ನನ್ನೆ ಮಾಧ್ಯಮಗಳಿಗೆ ವರ ನೀಡಿದ ಡಾಪಾಲ್ ಕೊರೋನಾ ಲಸಿಕೆಯ ಪ್ರಯೋಗಕ್ಕೆ ಎಲ್ಲಾ ವೈಜ್ವಾನಿಕ ಎಧಿವಿಧಾನಗಳನ್ನು ಆನುಸರಿಸಲಾಗುವುದು ದೇಶದಲ್ಲಿ ಅಭಿವೃದ್ದಿಪಡಿಸಿರುವ ಎರಡು ದಿಷಧಗಳನ್ನು ಮಾನವ ಪ್ರಯೋಗ ಮಾಡಲಾಗುತ್ತದೆ ಜಾಗಕಿ ಮಟ್ಲದಲ್ಲಿ ಅತ್ನಂತ ಸುಧಾರಿತ ಪಂತದಲ್ಲಿರುವ ಕೊರೋನಾ ಲಸಿಕೆ ಅಭಿವ್ದದ್ಲಿಗೆ ಭಾರತದ ಔಷಧ ಕಂಪನ ಸೆರಮ್ ಇನ್ಸಿಟ್ಟೂಟ್ ಆಫ್ ಇಂಡಿಯಾ ಕಂಪನಿಯು ಜ್ರಿಟಷ್ ಮೂಲದ ಆಸ್ವಾ ಜೆನಿಕಾ ಕಂಪನಿಯೊಂದಿಗೆ ಒಡಂಬಡಿಕೆಗೆ ಸಓ ಪಾಕಿದೆ ಎಂದರು ಕೊರೋನಾ ದಿಷದ ಜನಸಾಮಾನ್ನರಿಗೆ ಕೈಗೆಟಕುವ ಬೆಲೆಗೆ ದೊರಕಿಸಲು ಭಾರತ ಸರ್ಕಾರವು ಗಂಭೀರ ಚಿಂತನೆ ನಡೆಸಿದೆ ಜಾಗತಿಕ ಸರಾಸರಿಗೆ ಹೋಲಿಸಿದರೆ ಭಾರತದಲ್ಲಿ ಕೊರೋನಾ ಸಾವಿನ ಪ್ರಮಾಣ ತೀರಾ ಕಡಿಮೆ ಇದೆ ಎಂದು ಪಾಲ್ ತಿಳಿಸಿದರು ಅಖಿಲ ಭಾರತೀಯ ವೈದ್ಯಕೀಯ ವಿಜ್ಞಾನಗಳ ಮಪಾಸಂಸ್ವ ಎಐಐಎಂಎಸ್